ಕೇಂದ್ರ ತಂಡಗಳನ್ನು ಮಹಾರಾಷ್ಟ ತೆಲಂಗಾಣ ತಮಿಳುನಾಡು ರಾಜಸ್ವಾನ ಅಸ್ಲಾಂ ಹರಿಯಾಣ ಗುಜರಾತ್ ಕರ್ನಾಟಕ ಉತ್ತರಾಖಂಡ ಮಧ್ವಪ್ರದೇಶ ಪಶ್ವಿಮ ಬಂಗಾಳ ದೆಹಲಿ ಬಿಹಾರ ಉತ್ತರ ಪ್ರದೇಶ ಮತ್ತು ಒಡಿಶಾದಲ್ಲಿ ನಿಯೋಜಿಸಲಾಗಿದೆ ಈ ತಂಡವು ಇಬ್ಬರು ಸಾರ್ವಜನಿಕ ಆರೋಗ್ಯ ತಜ್ಞರು ಸಾಂಕ್ರಾಮಿಕ ರೋಗಶಾಸ್ತಜ್ಞರು ವೈದ್ಯರು ಹಾಗೂ ಹಿರಿಯ ಜಂಟಿ ಕಾರ್ಯದರ್ಶಿ ಮಟ್ಟದ ನೋಡಲ್ ಅಧಿಕಾರಿಗಳನ್ನು ಒಳಗೊಂಡಿದೆ ಈ ತಂಡಗಳು ರಾಜ್ಯ ಆರೋಗ್ವ ಇಲಾಖೆಗೆ ಕಂಟೈನ್ನೆಂಟ್ ಕ್ರಮಗಳು ಮತ್ತು ಪರಿಣಾಮಕಾರಿ ಚಿಕಿತ್ಸೆ ಜಿಲ್ಲೆಗಳು ಮತ್ತು ನಗರಗಳಲ್ಲಿನ ಪ್ರಕರಣಗಳ ಕ್ಲಿನಿಕಲ್ ನಿರ್ವಹಣೆ ಅನುಷ್ಯಾನದಲ್ಲಿ ನೆರವು ನೀಡಲಿವೆ

ಶಾಖಾ ಮಟ್ಟದಲ್ಲಿ ಪೂರ್ವಭಾವಿಯಾಗಿ ಕಾರ್ಯನಿರ್ವಹಿಸಲು ಮತ್ತು ಸಾಲದ ರೂಪಗಳು ಹಾಗೂ ಔಪಚಾರಿಕತೆಗಳನ್ನು ಸರಳಗೊಳಿಸುವಂತೆ ಹಣಕಾಸು ಸಚಿವರು ಬ್ಲಾಂಕ್ ಅಧಿಕಾರಿಗಳಿಗೆ ಸಲಹೆ ನೀಡಿದ್ದಾರೆ ಪ್ರತಿ ಅರ್ಹ ಎಂಎಸ್ಎಂಇಗೆ ಸಾಲವನ್ನು ನೀಡಲು ಕೇಂದ್ರೀಕೃತ ವಿಧಾನವನ್ನು ಮುಂದುವರಿಸಲು ಹಣಕಾಸು ಸಚಿವರು ಎಲ್ಲ ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಸೂಚಿಸಿದ್ದಾರೆ ಕ್ರೆಡಿಟ್ ಗ್ವಾರಂಟಿ ಯೋಜನೆಯಡಿ ಸಾಲಗಳು ಎಲ್ಲ ರೀತಿಯ ಕಂಪನಿಗಳ ಸಾಲ ಅಗತ್ವಗಳನ್ನು ಪೂರೈಸಲು ಮತ್ತು ಅವು ಕೇವಲ ಸೂಕ್ಷ್ಮ ಸಣ್ಣ ಅಥವಾ ಮಧ್ಯಮ ಉದ್ಯಮಗಳಿಗೆ ಸೀಮಿತವಾಗಿಲ್ಲ ಎಂದು ಹಣಕಾಸು ಸಚಿವರು ಪುನರುಚ್ಚರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಿಲಿಪೈನ್ಸ್ ಅಧ್ಯಕ್ಷ ರೊಡ್ರಿಗೋ ಡುಟರ್ಟೆ ಅವರೊಂದಿಗೆ ನಿನ್ನೆ ದೂರವಾಣಿ ಸಂಭಾಷಣೆ ನಡೆಸಿದರು

ಆರೋಗ್ಯ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಪರಸ್ಪರ ಭೂಪ್ರದೇಶಗಳಲ್ಲಿ ತಮ್ಮ ನಾಗರಿಕರ ಕಲ್ಕಾಣವನ್ನು ಖಚಿತಪಡಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳನ್ನು ಉಭಯ ನಾಯಕರು ಶ್ಲಾಘಿಸಿದ್ದಾರೆ ಈ ಸಂದಿಗ್ದ ಸಮಯದಲ್ಲಿ ತಮ್ಮ ದೇಶಕ್ಕೆ ಅಗತ್ಯವಾದ ಔಷಧ ಉತ್ಪನ್ನಗಳ ಪೂರೈಕೆಯನ್ನು ನಿರ್ವಹಿಸಲು ಭಾರತ ಕೈಗೊಂಡಿರುವ ಕ್ರಮಗಳನ್ನು ಫಿಲಿಪೈನ್ಸ್ ಅಧ್ಯಕ್ಷರು ಪ್ರಶಂಸಿಸಿದ್ದಾರೆ ಸಾಂಕ್ರಾಮಿಕ ರೋಗದ ವಿರುದ್ಧದ ಹೋರಾಟದಲ್ಲಿ ಫಿಲಿಪೈನ್ಸ್ ಅನ್ನು ಬೆಂಬಲಿಸುವ ಭಾರತದ ಬದ್ಧತೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ

ಅಲ್ಲಿ ಅವರಿಗೆ ಅಗತ್ಯವಿರುವ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿ ನಂತರ ಸೂಕ್ತ ಉದ್ಯೋಗ ಯೋಜನೆಗಳನ್ನು ಆರಂಭಿಸಬೇಕು ಎಂದು ಕೇಂದ್ರ ಮತ್ತು ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಸೂಚಿಸಿದೆ

ಶ್ರಮಿಕ್ ವಿಶೇಷ ರೈಲುಗಳ ಬಗ್ಗೆ ತಮ್ಮ ಅವಶ್ಯಕತೆಗಳನ್ನು ತಿಳಿಸುವಂತೆ ರೈಲ್ವೆ ಸಚಿವಾಲಯ ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡಿದೆ

ಜತೆಗೆ ಭವಿಷ್ಕದ ಯಾವುದೇ ಅಗತ್ಯಕ್ಕಾಗಿ ಹೆಚ್ಚುವರಿ ಶ್ರಮಿಕ್ ವಿಶೇಷ ರೈಲುಗಳನ್ನು ಒದಗಿಸುವುದಾಗಿ ರೈಲ್ವೆ ಭರವಸೆ ನೀಡಿದೆ

ದೇವೇಗೌಡ ಅವರು ಪ್ರತ್ಯೇಕವಾಗಿ ನಿನ್ನೆ ನಾಮಪತ್ರ ಸಲ್ಲಿಸಿದರು ಸೋಮವಾರ ಕಾಂಗ್ರೆಸ್ ಅಭ್ವರ್ಥಿ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದರು ಸಂಗಮೇಶ್ ಚಿಕ್ಕನರಗುಂದ್ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ

ದೇಶದಲ್ಲಿ ಕೊರೊನಾ ಸಾಂಕ್ರಾಮಿಕ ಕಂಡು ಬಂದ ನಂತರ ದಿನವೊಂದರಲ್ಲಿ ವರದಿಯಾದ ಅತಿ ಹೆಚ್ಚಿನ ಹೊಸ ಪ್ರಕರಣಗಳು ಇವಾಗಿವೆ

ಈ ನಿಟ್ಟಿನಲ್ಲಿ ಸಚಿವಾಲಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಲಹೆ ನೀಡಿದೆ

ಪಳನಿಸ್ವಾಮಿ ನಿನ್ನೆ ಘೋಷಿಸಿದ್ದಾರೆ

ಬಹಳಷ್ಣು ಪರ ವಿರೋಧ ಚರ್ಚೆಗಳ ನಡುವೆಯೇ ಕ್ರಿಕೆಟ್ನಲ್ಲಿ ಚೆಂಡಿನ ಹೊಳಪು ನಿರ್ವಹಿಸಲು ಲಾಲಾರಸ ಅಥವಾ ಎಂಜಲು ಬಳಕೆಯನ್ನು ನಿಷೇಧಿಸಲಾಗಿದೆ ಇದರೊಂದಿಗೆ ಇನ್ನೂ ಕೆಲ ಮಹತ್ತದ ನಿಯಮಗಳಿಗೆ ತಾತಾಲಿಕ ವಾಗಿ ತಿದ್ದುಪಡಿ ಮಾಡಲಾಗಿದೆ ಅನಿಲ್ ಕುಂಬೈ ನೇತ್ಪತ್ತದ ಕ್ರಿಕೆಟ್ ತಾಂತ್ರಿಕ ಸಮಿತಿ ನೀಡಿರುವ ಪ್ರಸ್ತಾವಕ್ಕೆ ಐಸಿಸಿ ನಿನ್ನೆ ಅನುಮೋದನೆ ನೀಡಿದೆ